ಪರಿಸರದ ಮೇಲಾಗುವ ಅಪಾಯಕಾರಿ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣಾ ರ್್ಾಲಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕೆಂದು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಸೂಚಿಸಿದ್ದಾರೆ

ನಕ್ಲಲ್ ಬಾಧಿತ ಪ್ರದೇಶಗಳಲ್ಲಿ ವಿಶೇಷ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸುನಿಲ್ ಕುಮಾರ್ ಅರೋರಾ ತಿಳಿಸಿದ್ದಾರೆ ತಕ್ಷಣದಿಂದಲೇ ಈ ಎರಡೂ ರಾಜ್ಯಗಳಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಗೊಂಡಿದೆ

ಜುಲೈನಲ್ಲಿ ಲೋಕಜನ ಶಕ್ತಿ ಪಕ್ಷದ ಸಂಸದ ರಾಮ್ ಚಂದ್ರ ಪಾಸ್ವಾನ್ ನಿಧನದಿಂದ ತೆರವಾಗಿರುವ ಬಿಹಾರದ ಸಮಸ್ತಿಪುರ ಲೋಕಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದೆ

ತಕ್ಷಣದಿಂದಲೇ ನೀತಿ ಸಂಹಿತೆ ಆ ಜಿಲ್ಲೆಗಳಿಗೆ ಅನ್ನಯವಾಗುವಂತೆ ಜಾರಿಗೆ ಬಂದಿದೆ ಎಂದು ರಾಜ್ಲ ಚುನಾವಣಾಧಿಕಾರಿ ಸಂಜೇವ್ಕುಮಾರ್ ತಿಳಿಸಿದ್ದಾರೆ ಸೋಮವಾರದವರೆಗೂ ಮತದಾರರ ಸೂಚಿಯಲ್ಲಿ ಹೆಸರನ್ನು ಸೇರಿಸುವ ಅವಕಾಶವಿದೆ ಎಂದು ಸಪ ಅವರು ಸ್ಪಷ್ಷಪಡಿಸಿದರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಟಿ ಉದ್ದೇತಿಸಿ ಮಾತನಾಡಿದ ಅವರು ಮಸ್ನಿ ಹಾಗೂ ರಾಜರಾಜೇಶ್ವರಿ ನಗರಗಳಲ್ಲಿ ಈ ಹಿಂದೆ ಆಯ್ಲೆಗೊಂಡ ಶಾಸಕರ ವಿರುದ್ದ ನ್ಯಾಯಾಲಯದಲ್ಲಿ ಮೊಕದ್ದಮೆ ಬಾಕಿ ಇರುವ ಕಾರಣ ಈ ಕ್ಷೇತ್ರಗಳಿಗೆ ಚುನಾವಣೆ ಫೋಷಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಸರ್ಕಾರ ವಿಶೇಷ ಅನುಮತಿ ಕೋರಿದರೆ ದಸರಾ ಮಹೋತ್ತವದಲ್ಲಿ ಜನಪ್ರತಿನಿಧಿಗಳು ಭಾಗವಹಿಸಲು ಯಾವುದೇ ತೊಡಕಿಲ್ಲ ಎಂದು ಕೂಡ ಅವರು ಸ್ವಷ್ಷನೆ ನೀಡಿದರು ಅನರ್ಹ ಶಾಸಕರು ಮತ್ತೊಮ್ನೆ ಬುನಾವಣೆಗೆ ನಿಲ್ಲಬಹುದೇ ಎಂಬ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದ ಅವರು ಸಭಾಧ್ಯಕ್ಷರ ಹಾಗೂ ನ್ಲಾಯಾಲಯದ ವಿವೇಚನೆಗೆ ಬಿಟ್ಟ ವಿಚಾರ ಇದಾಗಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏಳು ದಿನಗಳ ಭೇಟಿಗಾಗಿ ಅಮೆರಿಕಗೆ ಪ್ರಯಾಣ ಬೆಳೆಸಿದ್ದಾರೆ ವಿಶ್ವಸಂಸ್ಥೆಯ ಮಹಾ ಅಧಿವೇಶನ ಮತ್ತು ಇತರ ಕಾರ್ಯಕ್ರಮಗಳಲ್ಲಿ ಪ್ರಧಾನಮಂತ್ರಿ ಪಾಲ್ಗೊಳ್ಳಲಿದ್ದಾರೆ ಬಡತನ ನಿರ್ಮೂಲನೆ ಗುಣಮಟ್ಟದ ಶಿಕ್ಷಣ ಹವಾಮಾನ ಕುರಿತ ಕಾರ್ಯಕ್ರಮಕ್ಕಾಗಿ ಬಹುಪಕ್ಷೀಯ ಪ್ರಯತ್ನಗಳನ್ನು ಒಗ್ಗೂಡಿಸುವುದು ಈ ವರ್ಷದ ವಿಶ್ವಸಂಸ್ಥೆ ಮಹಾ ಅಧಿವೇಶನದ ಗುರಿಯಾಗಿದೆ ಅಮೆರಿಕಕ್ಕೆ ಪ್ರಯಾಣಿಸುವ ಮುನ್ನ ಹೇಳಿಕೆ ನೀಡಿದ ಪ್ರಧಾನಮಂತ್ರಿ ಬಹುಪಕ್ಷೀಯ ಸುಧಾರಣೆಗೆ ಭಾರತ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು ವಿಶ್ವಸಂಸ್ವೆಯ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸುವ ಮೂಲಕ ಸುಸ್ಕಿರ ಅಭಿವೃದ್ದಿ ಗುರಿಗಳನ್ನು ಭಾರತ ಹೇಗೆ ಯಶಸ್ವಿಯಾಗಿ ತಲುಪುತ್ತಿದೆ ಎಂಬುದನ್ನು ಬಿಂಬಿಸುವುದಾಗಿ ಪ್ರಧಾನಿ ತಿಳಿಸಿದರು ನಾಳೆ ಎನ್ಆರ್ಜಿ ಸ್ನೇಡಿಯಂನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೂಡಿ ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಅವರು ಮಾತನಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷರು ಪಾಲ್ಗೊಳ್ಟುತ್ತಿರುವುದು ಹೊಸ ಮೈಲಿಗಲ್ಲು ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ ವಿಶ್ವಸಂಸ್ವೆಯ ಕಾರ್ಯಕ್ರಮವೊಂದರಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯಲ್ಲಿ ಆಯುಷ್ಹಾನ್ ಭಾರತ್ ಯೋಜನೆ ಮೂಲಕ ಕೈಗೊಂಡ ಕ್ರಮಗಳನ್ನು ವಿವರಿಸಿ ಭಾರತದ ಸಾಧನೆ ಕುರಿತು ಪ್ರಧಾನಿ ಬೆಳಕು ಚೆಲ್ಲಲಿದ್ದಾರೆ ಅಕ್ರಮ ಪಣಕಾಸು ವಹಿವಾಟು ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಮಾಜಿ ಸಚಿವ ಡಿ

ಶಿವಕುಮಾರ್ ಅವರ ಜಾಮೀನು ಅರ್ಜೆ ವಿಚಾರಣೆ ಸುಪ್ರೀಂಕೋರ್ಟ್ನಲ್ಲಿಂದು ಪೂರ್ಣಗೊಂಡಿದ್ದು

ಜಾರಿ ನಿರ್ದೇಶನಾಲಯದ ಪರ ಇಂದು ವಾದ ಮುಂದುವರಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಎಂ ನಟರಾಜ್ ಅಕ್ರಮ ಆಸ್ತಿ ಕುರಿತು ಆದಾಯ ತೆರಿಗೆ ಇಲಾಖೆ ತನಿಖೆ ನಡೆಸಿಲ್ಲ ಜಾರಿ ನಿರ್ದೇಶನಾಲಯ ಈ ಕುರಿತು ಹೆಚ್ಚನ ತನಿಖೆ ನಡೆಸಬೇಕಾಗಿದೆ ತಮ್ಮ ವಶದಲ್ಲಿದ್ದಾಗಲೂ ಅವರು ತನಿಖೆಗೆ ಸಂಪೂರ್ಣ ಸಹಕಾರ ನೀಡಲಿಲ್ಲ ಅವರನ್ನು ಕೇವಲ ನಾಲ್ಲು ಗಂಟೆ ಕಾಲ ಮಾತ್ರ ವಿಚರಣೆ ನಡೆಸಲು ಸಾಧ್ಯವಾಯಿತು ಆದ್ದರಿಂದ ಜಾಮೀನು ನೀಡಬಾರದು ಎಂದು ನ್ಯಾಯಪೀಠಕ್ಕೆ ಮನವಿ ಮಾಡಿಕೊಂಡರು

ಶಿವಕುಮಾರ್ ಪರ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಫ್ಟಿ ಮತ್ತು ಮುಕುಲ್ ರೋಷ್ಪಗಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವರ ವಾದವನ್ನು ವಿರೋಧಿಸಿದರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಆದೇಶ ಕಾಯ್ದುಕೊಂಡಿತು

ಭಾರತ ತಕ್ಕ ಪ್ರತ್ಯುತ್ತರ ನೀಡಿದೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ ಇಂದು ಬೆಳಗ್ಗೆ ಪೂಂಚ್ ಜಿಲ್ಲೆಯ ಶಾಪ್ಪುರ್ ಮತ್ತು ಕೆರ್ನಿ ವಲಯಗಳಲ್ಲಿ ಪಾಕಿಸ್ತಾನಿ ಪಡೆಗಳು ಕದನ ವಿರಾಮ ಉಲ್ಲಂಘಿಸಿದ್ದವು ಕಳೆದ ರಾತ್ರಿ ಸಹ ನೌಶೆಹ್ರಾ ಮತ್ತು ಬಾಲಾಕೋಟ್ ವಲಯಗಳಲ್ಲಿ ಪಾಕ್ ಪಡೆಗಳು ಅಪ್ರಜೋದಿತ ದಾಳಿ ನಡೆಸಿವೆ ಯೋಜನೆ ಮತ್ತು ಕಾರ್ಯಕ್ರಮ ನಿರ್ವಹಣೆಗೆ ರಾಷ್ಸೀಯ ನೀತಿ ಅಭಿವೃದ್ದಿ ಪಡಿಸುವ ಅಗತ್ಯವಿದೆ ಎಂದು ಉಪರಾಷ್ಸಪತಿ ಎಂ ವೆಂಕಯ್ಣನಾಯ್ಡು ಒತ್ತಿ ಹೇಳಿದ್ದಾರೆ ಹೈದರಾಬಾದಿನಲ್ಲಿಂದು ಪ್ರಾಜೆಕ್ಟ್ ಮ್ಯಾನೇಜ್ಜೆಂಟ್ ಇನ್ಸ್ಟಿಟ್ಟೂಟ್ ಆಯೋಜಿಸಿದ್ದ ರಾಷ್ಷೀಯ ಯೋಜನಾ ವ್ಯವಸ್ಟಾಪಕರ ಸಮ್ನೇಳನದಲ್ಲಿ ಮಾತನಾಡಿದ ಅವರು ಭಾರತದ ಗುಣಮಟ್ಟ ಮಂಡಳ ನೀತಿ ಚೌಕಟ್ಟು ರೂಪಿಸಲು ಕಾರ್ಯಪ್ರವೃತ್ತವಾಗಿದ್ಲು ಇದೇ ಮೊದಲ ಬಾರಿಗೆ ಈ ವಿಷಯವಾಗಿ ಅಧಿಕೃತ ಮಾರ್ಗ ಅನುಸರಿಸಲು ಮುಂದಾಗಿಸದೆ ಎಂದರು ಯೋಜನಾ ವ್ಯವಸ್ಥಾಪಕರು ಸಾರ್ವಜನಿಕ ಮತ್ತು ಖಾಸಗಿ ಎರಡೂ ವಲಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ಲು

ಯೋಜನೆಗಳನ್ನು ನಿರ್ವಹಿಸುವಲ್ಲಿ ಭಾರತ ಉತ್ತಮ ಸಾಧನೆ ಮಾಡಿಲ್ಲ

ಈ ಮೂಲಕ ಮುಂಬರುವ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿರುವ ನಾಲ್ಲನೇ ಭಾರತೀಯರಾಗಿದ್ದಾರೆ